ಖಾದರ್ ಹೇಳಿದ್ದಾರೆ

ಕೇಂದ್ರ ಸರ್ಕಾರದಿಂದ ವಸತಿ ರಹಿತರ ಮತ್ತು ನಿವೇಶನ ರಹಿತರನ್ನು ಗುರುತಿಸುವ ಕಾರ್ಯ ಪ್ರಗತಿಯಲ್ಲಿದ್ದು

ಕೊಡಗು ಜಿಲ್ಲೆಯಲ್ಲಿ ಮನೆ ಕಳೆದುಕೊಂಡವರಿಗೆ ತ್ವರಿತವಾಗಿ ಸೂರು ಕಲ್ಪಿಸಲು ಆಧುನಿಕ ತಂತ್ರಜ್ಞಾನದ ಮನೆಗಳ ನಿರ್ಮಾಣ ಸೇರಿದಂತೆ ಹಲವು ವಿಷಯಗಳನ್ನು ಪರಿಶೀಲಿಸಲಾಗುತ್ತಿದೆ ಶಾಶ್ವತ ಪರಿಹಾರ ಕಲ್ಲಿಸಲು ಸಾಧ್ಯವಾಗದ ಸಂತ್ರಸ್ತರಿಗೆ ಒಂದು ವರ್ಷ ಕಾಲ ಬಾಡಿಗೆ ಹಣ ನೀಡಲು ಉದ್ದೇತಿಸಿದ್ದು ಈ ವೇಳೆಗೆ ಎಲ್ಲರಿಗೂ ಮನೆಗಳನ್ನು ನಿರ್ಮಿಸಿಕೊಡಲು ತೀರ್ಮಾನಿಸಲಾಗಿದೆ ಎಂದರು ರಾಜೀವ್ ಗಾಂಧಿ ಮಸತಿ ನಿಗಮದ ಸಹಾಯವಾಣಿ ಗ್ರಾಮೀಣ ಜನರಿಗೆ ಹೆಚ್ಚನ ರೀತಿಯಲ್ಲಿ ಅನುಕೂಲವಾಗಲಿದೆ ಎಂದು ಸಚಿವ ಯು

ಖಾದರ್ ತಿಳಿಸಿದರು

ಜನರ ಅಹವಾಲು ಸ್ವೀಕರಿಸಿ ಮಾತನಾಡಿದ ಅವರು ಜನರ ಕಷ್ಷಗಳನ್ನು ಆಲಿಸಿ ಸಕಾರಾತ್ಸಕವಾಗಿ ಸ್ಪಂದಿಸುವ ಉದ್ದೇಶದಿಂದ ಪ್ರತಿ ಶನಿವಾರ ಬೆಂಗಳೂರಿನಲ್ಲಿ ಇರುವಾಗ ಜನತಾದರ್ಶನ ನಡೆಸಲಾಗುವುದು ಇತರ ದಿನಗಳಲ್ಲಿ ಸರ್ಕಾರದ ಇತರ ಅಭಿವೃದ್ದಿ ಕಾರ್ಯಗಳಿಗೆ ಆದ್ದತೆ ನೀಡಲಾಗುವುದು ಎಂದರು ಶನಿವಾರ ಜನತಾ ದರ್ಶನಕ್ಕೆ ಆಗಮಿಸುವ ಪ್ರತಿಯೊಬ್ಬರ ಕಪ್ಪಗಳನ್ನು ಖುದ್ದಾಗಿ ವಿಚಾರಿಸಲಾಗುವುದು ಇದಕ್ಕೆ ಯಾವುದೇ ಸಮಯಮಿತಿ ಇಲ್ಲ ಇದಲ್ಲದೆ ತಿಂಗಳಗೊಮ್ನೆ ಜಿಲ್ಲಾ ಕೇಂದ್ರಗಳಗೆ ಭೇಟ ನೀಡಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಾಗುವುದು ತಿಂಗಳಲ್ಲಿ ಅರ್ಧ ದಿನ ರೈತರಿಗೆ ಆಧುನಿಕ ಕೃಷಿ ಪದ್ಧತಿಯ ಬಗ್ಗೆ ಅರಿವು ಮೂಡಿಸಲು ಸಮಯ ನಿಗದಿಪಡಿಸಲಾಗುವುದು ನಿಗದಿತ ದಿನಗಳಂದು ತಾಲ್ಲೂಕು ಕೇಂದ್ರಗಳಗೆ ಭೇಟಿ ನೀಡಿ ಸಾರ್ವಜನಿಕ ಕುಂದು ಕೊರತೆ ನಿವಾರಣೆಗೆ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಕುಮಾರ ಸ್ವಾಮಿ ತಿಳಿಸಿದರು

ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಗಳಲ್ಲೊಂದಾದ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕೃಷಿ ಸಮುದಾಯದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಅನುಕೂಲವಾಗಿದೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲ್ಲೂಕಿನ ಮರಿಯಮ್ನನ ಹಳ್ಳಿ ಗ್ರಾಮದ ನಿವಾಸಿ ಪನುಮಂತಪ್ಪ ಈ ಕುರಿತು ತಮ್ನ ಅನಿಸಿಕೆಯನ್ನು ಆಕಾಶವಾಣಿಯೊಂದಿಗೆ ಹಂಚಿಕೊಂಡಿದ್ದು ಹೀಗೆ

ಈ ಹಿನ್ನೆಲೆ ನಾಳೆ ಗಜಪಡೆ ಹುಣಸೂರು ತಾಲೂಕಿನ ವೀರನಹೊಸಹಳ್ಳಿಯಿಂದ ಮೈಸೂರಿಗೆ ಪ್ರಯಾಣ ಬೆಳೆಸಲಿವೆ

ಮೈಸೂರಿಗೆ ಆಗಮಿಸಲಿರುವ ಆನೆಗಳಿಗೆ ಅರಮನೆ ಮೈದಾನದಲ್ಲಿ ತಾತ್ತಲಿಕ ಶಿಬಿರ ನಿರ್ಮಿಸಲಾಗಿದೆ

ಆನೆಗಳಗೆ ಅಂಬಾರಿ ಹೊರುವ ಕುರಿತಂತೆ ಮತ್ತೆ ಸೂಕ್ತ ತರಬೇತಿ ನೀಡಲಾಗುವುದು ಎಂದು ಉಪ ಅರಣ್ಣ ಸಂರಕ್ಷಣಾಧಿಕಾರಿ ಸಿದ್ದರಾಮಪ್ಪ ತಿಳಿಸಿದ್ದಾರೆ

ಸಾಕ್ಷರತೆ ಪ್ರಮಾಣ ಹೆಚ್ಚಾಗುತ್ತಿರುವುದರಿಂದ ದೇಶದ ಆರ್ಥಿಕ ಸ್ಥಿತಿ ಮೇಲ್ಟಟ್ಟಕ್ಷೇರಿದೆ ಎಂದು ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಹೇಳದ್ದಾರೆ